ಪ್ರಧಾನಮಂತ್ರಿಯವರೊಂದಿಗೆ ನಡೆದ ಎರಡನೇ ವಿಡಿಯೋ ಸಂವಾದದ ವೇಳೆ ಅನೇಕ ರಾಜ್ವಗಳ ಮುಖ್ಯಮಂತ್ರಿಗಳು ಕೊರೋನಾ ಸೋಂಕು ನಿಯಂತ್ರಣಕ್ಕಾಗಿ ಲಾಕ್ಸೆನ್ ವಿದ್ದರಿಸಬೇಕೆಂದು ಮನವಿ ಮಾಡಿದ್ದರು ಪಂಜಾಬ್ ಒಡಿಶಾ ತಮಿಳುನಾಡು ಸೇರಿದಂತೆ

ರಾಜ್ಯಗಳಲ್ಲಿ ಲಾಕ್ಡೌನ್ ಪರಿಣಾಮಕಾರಿ ಅನುಷ್ಥಾನಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ನಿವೃತ್ತ ಿಬ್ಲಂದಿ ಎನ್ಎಸ್ಎಸ್ ಎನ್ಸಿಸಿ ಕೆಡೆಟ್ಗಳು ಇತರ ಇಲಾಖೆಯ ಅಧಿಕಾರಿಗಳು ಮೊಲೀಸರಿಗೆ ನೆರವಾಗುತ್ತಿದ್ದಾರೆ ಅಗತ್ನ ಸಾಮಗ್ರಿ ಲಭ್ಯತೆಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಗೃಪ ಸಚಿವಾಲಯದ ಅಧಿಕಾರಿ ತಿಳಿಸಿದರು

ಶ್ರೀರಾಮುಲು ಟ್ವೀಟ್ ಮಾಡಿದ್ದಾರೆ ಕೊರೋನಾ ಸೋಂಕು ಕುರಿತು ಜಿಲ್ಲಾಮಟ್ಟದ ಮಾಹಿತಿ ಮತ್ತು ಲಾಕ್ವೌನ್ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಹಲವು ನೆರವು ಪಡೆದಿರುವ ಫಲಾನುಭವಿಗಳ ಪ್ರತಿಕ್ರಿಯೆಗಳನ್ನು ನಮ್ಮ ಜಿಲ್ಲಾ ಪ್ರತಿನಿಧಿಗಳು ಕಳಿಸಿದ್ದಾರೆ

ಈ ವ್ಯಕ್ತಿಯ ಗಂಟಲು ದ್ರವ ಮಾದರಿಯನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಸೋಂಕು ಇರುವುದು ದೃಢಪಟ್ಟಿತು

ಹಾವೇರಿ ಜಿಲ್ಲೆಯ ಗರೀಬ್ ಕಲ್ಕಾಣ್ ಯೋಜನೆ ಫಲಾನುಭವಿ ಜಯಶ್ರೀ ನಾಗರಾಜ ಮುದಗಲ್ ಆಕಾಶವಾಣಿಯೊಂದಿಗೆ ಮಾತನಾಡಿ ಲಾಕ್ಡೌನ್ನಿಂದಾಗಿ ಕೆಲಸವಿಲ್ಲದೆ ಪಣದ ಕೊರತೆ ಎದುರಾಗಿತ್ತು

ದೆಳಗಾವಿಯಲ್ಲಿ ಕೊರೊನಾ ಸೋಂಕಿತರ ಸಂಖ್ಯೆ ಹೆಚ್ಚುಕ್ತಿರುವ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳ ಸಭೆ ನಡೆಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ಸೋಂಕು ದೃಢಪಟ್ಟ ಪ್ರದೇಶಗಳಲ್ಲಿ ಲಾಕ್ಡೌನ್ ನಿಯಮಗಳನ್ನು ಇನ್ನಷ್ಟು ಬಗಿಗೊಳಿಸುವಂತೆ ಸೂಚಿಸಿದರು ರಾಯಚೂರು ಜಿಲ್ಲೆಗೆ ಕೊರೋನಾ ವೈರಾಣು ವ್ಯಾಪಿಸಿಲ್ಲ ಎಂದು ನಿರ್ಲಕ್ಷ್ಯ ವಹಿಸದೆ ಅಗತ್ಯ ದಿಷಧಿ ಹಾಗೂ ವೈದ್ಯಕೀಯ ಸಿಬ್ಬಂದಿಯನ್ನು ಸಿದ್ದತೆಯಲ್ಲಿಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಪಾಗೂ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವರಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಜಿಲ್ಲೆಯ ಗಡಿ ಭಾಗದಲ್ಲಿ ನೆರೆ ರಾಜ್ದಗಳ ಜನರು ಬಂದು ಹೋಗುತ್ತಿದ್ದು ಈ ರಾಜ್ದಗಳಲ್ಲಿ ಸೋಂಕು ಇರುವುದನ್ನು ಗಮನದಲ್ಲಿಡಬೇಕು ಎಂದು ಸಭೆಯಲ್ಲಿ ಅವರು ಹೇಳಿದರು

ಕೊಡಗು ಜಿಲ್ಲೆಯಲ್ಲಿ ಲಾಕ್ಡೌನ್ ನಿಯಮ ಉಲ್ಲಂಘಿಸಿ ಪ್ರವಾಸಿಗರಿಗೆ ಕೊಠಡಿಗಳನ್ನು ನೀಡಿದ ಆರೋಪದ ಮೇಲೆ ರೆಸಾರ್ಟ್ವೊಂದಕ್ಕೆ ಬೀಗಮುದ್ರೆ ಹಾಕಲಾಗಿದೆ ಎಂದು ಮೊಲೀಸ್ ಪ್ರಕಟಣೆ ತಿಳಿಸಿದೆ

ನಗರದ ಬಯಲು ಪ್ರದೇಶದಲ್ಲಿ ಹಣ್ಣು ತರಕಾರಿ ಮಾರಾಟಕ್ಕೆ ಅವಕಾಶ ಕಲ್ಪಿಸಿದೆ

ಜಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಕೆ ಎಂ ಈಶ್ವರ್ ಮಾತನಾಡಿ

ದಾವಣಗೆರೆ ಜಿಲ್ಲೆಯಲ್ಲಿ ಕೊರೋನಾ ಲಾಕ್ಡೌನ್ ಪರಿಣಾಮ ಮೆಕ್ಕೆಜೋಳ ರೈತರು ಸಂಕಪ್ಟಕ್ಕೋಗಾಗಿದ್ದಾರೆ ಜಿಲ್ಲೆ ಪಾಗೂ ರಾಜ್ಯದ ಇತರೆಡೆ ಬೆಂಬಲ ಬೆಲೆ ಯೋಜನೆಯಡಿ ಮೆಕ್ಕೆಜೋಳ ಖರೀದಿ ಕೇಂದ್ರಗಳ ಆರಂಭಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಅವರೊಂದಿಗೆ ಚರ್ಚೆ ನಡೆಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಬಸವರಾಜ್ ತಿಳಿಸಿದ್ದಾರೆ

ಅಂಥವರ ವಿರುದ್ಧ ಕಾನೂನು ತ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಜಿ

ಕೋಲಾರದ ಎಪಿಎಂಸಿ ಮಾರುಕಟ್ಟೆಗೆ ಇಂದು ಭೇಟಿ ನೀಡಿದ ಸಂಸದ ಎಸ್ ಮುನಿಸ್ವಾಮಿ ಲಾಕ್ಡೌನ್ ಹಿನ್ನೆಲೆಯಲ್ಲಿ ರೈತರಿಗೆ ತರಕಾರಿ ಮಾರಾಟಕ್ಕೆ ಕಲ್ಪಿಸಿರುವ ಸೌಲಭ್ಯವನ್ನು ಪರಿಶೀಲಿಸಿದರು

ಬೆಂಗಳೂರಿನಲ್ಲಿಂದು ಸಂಪುಟ ಸಹೋದ್ಯೋಗಿಗಳು ಹಾಗು ವಿವಿಧ ಇಲಾಖಾ ಅಧಿಕಾರಿಗಳೊಂದಿಗೆ ನಡೆಸಿದ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆಕ್ರಮ ಮನೆಗಳ ಸಕ್ರಮ ಕಾರ್ಯವನ್ನು ಚುರುಕುಗೊಳಿಸಲಾಗುವುದು ಈ ಸಂಬಂಧ ನ್ಯಾಯಾಲಯಗಳಲ್ಲಿರುವ ಮೊಕದ್ದಮೆಗಳು ಇತ್ಕರ್ಥವಾಗದೆ ಆಕ್ರಮ ಮನೆಗಳ ಸ್ತ್ರಮದಿಂದ ಬೊಕ್ಕಸಕ್ಕೆ ಆದಾಯ ಬರಲಿದೆ ಎಂದು ಹೇಳಿದರು

ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ವೈದ್ಯಕೀಯ ಕಾಲೇಜು ಆಸ್ತತ್ರೆ ಮೇಲ್ವರ್ಜೆಗೇರಿಸಲು ಮೀಸಲಿರುವ ಒಂದು ಸಾವಿರ ಕೋಟಿ ರೂಪಾಯಿ ಬಳಸಿಕೊಳ್ಳಲು ನಿರ್ಧರಿಸಲಾಗಿದೆ

ಮುಂದಿನ ಎರಡು ವಾರ ಲಾಕ್ಡೌನ್ ಮುಂದುವರಿಕೆ ಸಂದರ್ಭದಲ್ಲಿ ಅನುಸರಿಸಬೇಕಾದ ತ್ರಮಗಳ ಕುರಿತು ಕೇಂದ್ರದಿಂದ ಇದುವರೆಗೆ ಮಾರ್ಗಸೂಚಿ ಬಂದಿಲ್ಲ ಮಾರ್ಗಸೂಚಿ ಬಂದ ನಂತರ ಲಾಕ್ಡೌನ್ ಹಾಗೂ ರಿಯಾಯಿತಿ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಲಾಗುವುದು ಎಂದು ಯಡಿಯೂರಪ್ಪ ತಿಳಿಸಿದರು

ಕೊರೊನಾ ಸೋಂಕಿನ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಜಾರಿಯಲ್ಲಿರುವ ಕಾರಣ ಸಾಮಾಜಿಕ ಅಂತರವನ್ನು ಕಾಯ್ಲಕೊಳ್ಳಬೇಕಾಗಿರುವುದರಿಂದ ಸರಳವಾಗಿ ಅಂಬೇಡ್ನರ್ ಜಯಂತಿ ಆಚರಿಸಬೇಕು ನಾಳೆ ಕನಿಷ್ಟ ಒಂದು ಗಂಟೆ ಅಂಬೇಡ್ನರ್ ಅವರ ಜೀವನ ಚರಿತ್ರೆ ಮತ್ತು ಅವರ ಬದುಕು ಸಾಧನೆಗಳನ್ನು ಕುರಿತ ಮಸ್ತಕವನ್ನು ಅಧ್ಯಯನ ಮಾಡಬೇಕು ಎಂದು ಬಿಜೆಪಿ ನಾಯಕರು ಶಾಸಕರು ಸಂಸದರಿಗೆ ಸೂಚಿಸಲಾಗಿದೆ ಎಂದು ಪಕ್ಷದ ರಾಜ್ಕಾಧ್ಯಕ್ಷ ನಳಿನ್ಕುಮಾರ್ ಕಟೀಲ್ ತಿಳಿಸಿದ್ದಾರೆ

ಕೊರೊನಾ ತಪಾಸಣೆಗೆ ಶುಲ್ತ ನೀಡಲು ಅನುಕೂಲವಿರುವ ಜನರಿಂದ ಮಾತ್ರ ಖಾಸಗಿ ಪ್ರಯೋಗಾಲಯಗಳು ಶುಲ್ತ ಪಡೆಯಬೇಕು

ಕೂರ್ಮಾರಾವ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ

ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದೆ

ಎಸ್ ಅಯ್ಲಂಗಾರ್ ನೆನಒನಲ್ಲಿ ಕೊರೊನಾ ಲಾಕ್ಡೌನ್ನಿಂದ ಸಂಕಷ್ಷದಲ್ಲಿರುವ ಬಡ ಕಾರ್ಮಿಕರಿಗೆ ನೆರವು ನೀಡಲು ಮುಂದಾಗಿರುವುದು ಶ್ಲಾಘನೀಯ ಕಾರ್ಯ ಎಂದು ಮಾಜಿ ಸಭಾಪತಿ ವಿ

ಸುದರ್ಶನ್ ಪ್ರತಿಕ್ರಿಯಿಸಿದ್ದಾರೆ ಇನ್ನು ಹವಾವರ್ತಮಾನ ರಾಜ್ಯದ ಅಲ್ಲಲ್ಲಿ ಮಳೆಯಾಗಿದೆ ಕಾರ್ಕಳದಲ್ಲಿ ಒಂದು ಸೆಂಟಿಮೀಟರ್ ಮಳೆಯಾಗಿದೆ